ಕನ್ನಡದ ಹೆಸರಾಂತ ನಟರಾದ ಶಿವರಾಜಕುಮಾರ್ ಪುನೀತ್ ರಾಜಕುಮಾರ್ ಸುದೀಪ್ ಯಶ್ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಜಯಣ್ಡ ಸಿ ಆರ್ ಮನೋಹರ್ ಮತ್ತು ವಿಜಯ್ ಕಿರಗಂದೂರು ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ

ಇಂದು ಬೆಳಗ್ನೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕನ್ನಡದ ನಟರು ಹಾಗೂ ನಿರ್ಮಾಪಕರ ನಿವಾಸಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿರುವ ನಡುವೆಯೇ ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ಅವರಿಗೂ ಐಟಿ ಶಾಕ್ ನೀಡಿದೆ

ಶಿವಕುಮಾರ್ ತಾಯಿ ಗೌರಮ್ಮ ಅವರಿಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳುಹಿಸಿದೆ ಗೌರಮ್ಮ ಅವರನ್ನು ವಿಚಾರಣೆಗೆ ಹಾಜರಾಗುವಂತೆ ಕನಕಪುರದ ದೊಡ್ಡ ಆಲಹಳ್ಳಿಯ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ನೋಟಿಸ್ ಅಂಟಿಸಿ ಹೋಗಿದ್ದಾರೆ

ಶಿವಕುಮಾರ್ ಪತ್ನಿ ಉಷಾ ಸಹೋದರ ಡಿ

ಸುರೇಶ್ ತಾಯಿ ಗೌರಮ್ಮ ಇಬ್ಬರು ಪುತ್ರಿಯರನ್ನು ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದರು

ಎಸ್

ಎಲ್ ಮೊಬೈಲ್ ಟವರ್ಗಳ ಸ್ಡಾಪನೆಗೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ನೀಡಿದೆ ಎಂದು ಸಂಸದ ಜಿ ಎಂ ಸಿದ್ದೇಶ್ವರ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಟೆಲಿಕಾಂ ಜಿಲ್ಲೆಯ ವ್ಯಾಪ್ತಿಗೊಳಪದುವ ಚನ್ನಗಿರಿ ಮತ್ತು ಹೊನ್ನಾಳಿ ತಾಲ್ಲೂಕುಗಳ ಅನೇಕ ಗ್ರಾಮಗಳಲ್ಲಿ ಬಿ

ಎಲ್ ಮೊಬೈಲ್ ಸೇವೆ ಲಭ್ಯವಾಗದೇ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮನವಿಗಳ ಆಧಾರದ ಮೇಲೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಟೆಲಿಕಾಂ ಇಲಾಖೆಯ ಮೇಲೆ ಒತ್ತದ ಹೇರುತ್ತಲೇ ಬರಲಾಗಿತ್ತು ಈ ಕುರಿತು ದೆಹಲಿಯಲ್ಲಿ ದೂರ ಸಂಪರ್ಕ ಖಾತೆ ಸಚಿವ ಮನೋಜ್ ಸಿನ್ಜಾರವರನ್ನು ಭೇಟಿ ಮಾದಿ ದಾವಣಗೆರೆ ಜಿಲ್ಲೆಗೆ ಅಗತ್ಯವಾಗಿರುವ ಬಿ ಎಸ್ ಎನ್ ಎಲ್ ಮೊಬೈಲ್ ಟವರ್ಗಳನ್ನು ಸ್ಲಾಪಿಸುವಂತೆ ಮನವಿ ಮಾಡಿದ ಪರಿಣಾಮವಾಗಿ ಅಗತ್ಯ ಮೊಬೈಲ್ ಟವರ್ಗಳ ಸ್ವಾಪನೆಗೆ ಸಚಿವ ಮನೋಜ್ ಸಿನ್ವಾ ಅವರು ಸಮ್ಮತಿ ನೀಡಿದ್ದಾರೆಂದು ಸಿದ್ದೇಶ್ವರ್ ತಿಳಿಸಿದ್ದಾರೆ ಭಾರತೀಯ ಹತ್ತಿ ನಿಗಮದ ವತಿಯಿಂದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ರೈತರಿಗೆ ಹತ್ತಿ ಬಿದಿಸುವ ಯಂತ್ರಗಳನ್ನು ವಿತರಿಸಲಾಯಿತು ಕೃಷಿ ಕಾರ್ಮಿಕರು ಲಭ್ಯತೆ ಕೊರತೆ ಮತ್ತು ಹತ್ತಿ ಬೆಲೆಯ ವೆಚ್ಚ ಕಡಿಮೆ ಮಾಡುವ ಉದ್ದೇಶದ ಜೊತೆಗೆ ಬೆಳೆಗೆ ಉತ್ತೇಜನ ನೀಡಲು ಭಾರತೀಯ ಹತ್ತಿ ನಿಗಮ ಹತ್ತಿ ಬಿಡಿಸುವ ಯಂತ್ರಗಳನ್ನು ನೀಡುತ್ತಿದೆ ರಾಯಚೂರಿನಲ್ಲಿಂದು ರಾಜ್ಯ ಕೃಡಿ ಇಲಾಖೆಯ ಕಾರ್ಯದರ್ಶಿ ಎಂ ಮಹೇಶ್ವರ್ ರಾವ್ ಹತ್ತಿ ಬಿಡಿಸುವ ಯಂತ್ರಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅವರು ರೈತರು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಹತ್ತಿ ಪಡೆಯಲು ಅನುಕೂಲವಾಗುವ ಉದ್ದೇಶದಿಂದ ಭಾರತೀಯ ಹತ್ತಿ ನಿಗಮ ರೈತರಿಗೆ ಯಂತ್ರ ವಿತರಿಸುವ ಕಾರ್ಯ ಉಪಯುಕ್ತವಾಗಿದೆ ಎಂದರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಚೇತನಾ ಪಾಟೀಲ್ ಮಾತನಾದಿ ಹತ್ತಿ ಬಿದಿಸುವ ಯಂತ್ರ ಬಳಸಿದರೆ ಗುಣಮಟ್ಟ ಕಾಯ್ದಕೊಳ್ಳಬಹುದು ಎಂದು ಹೇಳಿದರು

ಎಸ್ ಸ್ಲಾಮಿನಾಥನ್ ಆಯೋಗದ ವರದಿ ಅನುಷ್ಠಾನ ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾಕ್ಕೆ ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳಿಂದ ಮಂಗಳೂರಿನಲ್ಲಿ ಇಂದು ಪ್ರತಿಭಟನೆ ನಡೆಯಿತು ಸರಣಿಯನ್ನು ಉದ್ದೇಶಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರುಸೇನೆಯ ರಾಜ್ಯ ಕಾರ್ಯದರ್ಶಿ ರವಿಕಿರಣ ಪುಣಚ ಮಾತನಾಡಿದರು ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಕೃಷಿ ಬಿಕ್ಕಟ್ಟಿನ ಕುರಿತು ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯ ಬೇಕು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು

ಈ ಹಿನ್ನೆಲೆಯಲ್ಲಿ ಕನ್ನಡ ಅಭಿವ್ವದ್ದಿ ಪ್ರಾಧಿಕಾರ ರಾಜ್ಯದ ಎಲ್ಲಾ ಜಿಲ್ಲಾಡಳಿತ ಉನ್ನತ ಶಿಕ್ಷಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಪತ್ರ ಬರೆದು ಸರ್ಕಾರದ ಆದೇಶ ಜಾರಿಗೊಳಿಸುವಂತೆ ಸೂಚಿಸಿತ್ತು

ಸಿದ್ದರಾಮಯ್ಯ ತಿಳಿಸಿದ್ದಾರೆ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಇಬ್ಬರು ಮಹಿಳೆಯರು ಪ್ರವೇಶಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಇಂದು ಪ್ರತಿಭಟನೆ ವ್ಯಕ್ತವಾಯಿತು ಬೆಂಗಳೂರು ದಾವಣಗೆರೆ ಮತ್ತಿತರ ಕಡೆ ಪ್ರತಿಭಟನೆ ನಡೆದಿರುವುದು ವರದಿಯಾಗಿದೆ ಕೇರಳದ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಹೊರಡಬೇಕಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳನ್ನು ರದ್ದುಪಡಿಸಲಾಗಿದೆ